ನಮ್ಮ ನಾಗರಿಕತೆ ಸಂಸ್ಕೃತಿ ಹಾಗೂ ಭಾಷೆಗಳು ಇದೀ ವಿಶ್ವಕ್ಕೆ ವಿವಿಧತೆಯಲ್ಲಿ ಏಕತೆ ಸಂದೇಶವನ್ನು ಸಾರಿವೆ ಎಂದು ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣನೆ

ದೇಶವಾಸಿಗಳ ಸಹನೆ ಸಹಿಷ್ಣುತೆ ಹಾಗೂ ಬೌದ್ದಿಕ ಪಕ್ವತೆಯನ್ನು ಕೊಂಡಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಇತರ ರಾಷ್ಟ್ರಗಳೊಂದಿಗೆ ಮಾಡಿಕೊಳ್ಳಲಾದ ಕೆಲವು ಮುಕ್ತ ವ್ಯಾಪಾರ ಒಪ್ಪಂದಗಳಿಂದ ದೇಶದ ರಫ್ತುದಾರರಿಗೆ ನಿರೀಕ್ಷಿತ ನೆರವು ಸಿಕ್ಕಿಲ್ಲ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆ

ಜಾರ್ಖಂಡ್ನಲ್ಲಿ ಇದೇ ಇಂರಂದು ಮೊದಲ ಹಂತದ ಚುನಾವಣೆ ವಿವಿಧ ರಾಜಕೀಯ ಪಕ್ಷಗಳಿಂದ ಬಿರುಸಿನ ಪ್ರಚಾರ ನಮ್ಮ ನಾಗರಿಕತೆ ಸಂಸ್ಕೃತಿ ಹಾಗೂ ಭಾಷೆಗಳು ಇಡೀ ವಿಶ್ವಕ್ಕೆ ವಿವಿಧತೆಯಲ್ಲಿ ಏಕತೆ ಸಂದೇಶವನ್ನು ಉಪದೇಶಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಆಕಾಶವಾಣಿಯಲ್ಲಿಂದು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹಂಚಿಕೊಂಡ ಅವರು ಶತಮಾನಗಳಲ್ಲಿ ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳು ಅರಳಿವೆ ಎಂದರು ಉತ್ತರಾಖಂಡದಲ್ಲಿ ಒಂದು ಸಮುದಾಯದ ಜನರ ಗುಂಪು ಭಾಷೆಯೊಂದನ್ನು ಸಂರಕ್ಷಿಸಲು ಹೇಗೆ ಮುಂದಾಗಿದೆ ಎಂಬ ಬಗ್ಗೆ ಪ್ರಧಾನಮಂತ್ರಿ ವಿವರಿಸಿದರು ಆಧುನಿಕ ಹಿಂದಿ ಸಾಹಿತ್ಯದ ಪಿತಾಮಹ ಭರತೇಂದು ಹರಿಶ್ಚಂದ್ರ ಹಾಗೂ ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ಅವರನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ಮೋದಿ ಇವರಿಬ್ಬರು ಮಾತ್ವಭಾಷೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರು ಎಂದರು ನ್ಯಾಷನಲ್ ಕೆಡೆಟ್ ಕೋರ್ ಎನ್ಸಿಸಿ ದಿನವನ್ನು ಇಂದು ಆಚರಿಸುತ್ತಿರುವ ಬಗ್ಗೆ ಮಾತನಾಡಿದ ಮೋದಿ ಅವರು ಹಲವು ಎನ್ಸಿಸಿ ಕೆಡೆಟ್ಗಳೊಂದಿಗೆ ಸಂವಾದ ನಡೆಸಿ ಏಕ ಭಾರತ್ ಶ್ರೇಷ್ಣ ಭಾರತ್ ಶಿಬಿರಗಳು ಮತ್ತು ಯುವ ವಿನಿಮಯ ಕಾರ್ಯಕ್ರಮಗಳ ಬಗೆಗಿನ ಅವರ ಅನುಭವಗಳನ್ನು ತಿಳಿದುಕೊಂಡರು

ಫಿಟ್ ಇಂಡಿಯಾ ಅಭಿಯಾವನ್ನು ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಫಿಟ್ ಇಂಡಿ ಇಂಡಿಯಾ ಅಭಿಯಾನ ಸಪ್ತಾಹದ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು

ಇತ್ತೀಚಿನ ಅಯೋಧ್ಯಾ ತೀರ್ಪಿನ ಬಗ್ಗೆ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ ಈ ತೀರ್ಪನ್ನು ಇಡೀ ದೇಶ ಮುಕ್ತವಾಗಿ ಹಾಗೂ ಶಾಂತಿಯುತವಾಗಿ ಸ್ವೀಕರಿಸಿದೆ ಈ ಸಂದರ್ಭದಲ್ಲಿ ಶಾಂತಿ ಸಹನೆ ಹಾಗೂ ಭೌದ್ದಿಕ ಪಕ್ಷತೆಯನ್ನು ಪ್ರದರ್ಶಿಸಿದ ದೇಶದ ಜನತೆಗೆ ಅವರು ಧನ್ಯವಾದ ತಿಳಿಸಿದರು ಸುತ್ತಮುತ್ತ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆರವು ಮಾಡಲು ಹಾಗೂ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ಮಾದಿ ದೇಶದಲ್ಲಿಯೇ ಹೊಸ ಉದಾಹರಣೆಯಾಗಲು ದೇಶದ ಪ್ರತಿಯೊಬ್ಬರೂ ಪಣತೊಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದರು ನಮ್ಮ ಪೂರ್ವಿಕರು ನಿಸರ್ಗ ಮತ್ತು ಪರಿಸರ ನೀರು ಭೂಮಿ ಮತ್ತು ಅರಣ್ಯ ಹಾಗೂ ನದಿಗಳ ಪ್ರಾಮುಖ್ಯತೆಗಳನ್ನು ಅರ್ಥಮಾಡಿಕೊಂಡು ಅವುಗಳ ರಕ್ಷಣೆಗೆ ಹೆಚ್ಚು ಆದ್ಯತೆ ನೀಡಿದ್ದರು ಅದೇ ರೀತಿ ಸಕಾರಾತ್ಮಕ ವಿಚಾರವನ್ನು ಸಮಾಜ ಮುಂದುವರಿಸಬೇಕು ಎಂದು ಮೋದಿ ಹೇಳಿದರು ಪರೀಕ್ಷೆಗಳ ಕುರಿತಂತೆ ಮಾತನಾಡಿದ ಪ್ರಧಾನಮಂತ್ರಿ ತಮ್ಮ ಯುವ ಸ್ನೇಹಿತರು ನಗುಮೊಗದಿಂದ ಪರೀಕ್ಷೆಗಳನ್ನು ಎದುರಿಸಬೇಕು ಅವರ ಪೋಷಕರು ಹಾಗೂ ಗುರುಗಳು ಒತ್ತದ ಮುಕ್ತರಾಗಬೇಕು ಎಂದರು

ಇತರ ದೇಶಗಳೊಂದಿಗೆ ಭಾರತ ಮಾಡಿಕೊಂಡ ಮುಕ್ತ ವ್ಯಾಪಾರ ಒಪ್ಪಂದಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ರಫ್ತುದಾರರಿಗೆ ಪ್ರಯೋಜನ ದೊರೆಯುತ್ತಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನಿನ್ನೆ ಚೆನ್ನೈನಲ್ಲಿ ದಕ್ಷಿಣ ಭಾರತ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಮ್ಮಿಕೊಂಡಿದ್ದ ಜಿ ರಾಮಚಂದ್ರನ್ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾದಿದರು ಪ್ರಾದೇಶಿಕ ಸಮಗ ಆರ್ಥಿಕ ಸಹಭಾಗಿತ್ತ ಆರ್

ಇ ಪಿ ಕೂಡ ದೇಶದ ನಿರೀಕ್ಷೆಯನ್ನು ತಲುಪುವ ಸಾಧ್ಯತೆಯಿಲ್ಲದ ಹಿನ್ನೆಲೆಯಲ್ಲಿ ಭಾರತ ಪ್ರಾದೇಶಿಕ ಸಮೂಹಕ್ಕೆ ಸೇರ್ಪಡೆಯಾಗಿಲ್ಲ ಎಂದು ಅವರು ಹೇಳಿದರು ಕೆಲವು ಸಹಕಾರ ಬ್ಯಾಂಕ್ಗಳಲ್ಲಿ ನಡೆದಿರುವ ಹಗರಣಗಳ ಕುರಿತು ಪ್ರತಿಕ್ರಿಯಿಸಿದ ನಿರ್ಮಲಾ ಸೀತಾರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗಾಗಲೇ ಆ ಬ್ಯಾಂಕ್ಗಳ ಮೇಲೆ ನಿರ್ಬಂದ ಹಾಗೂ ಮುಂದಿನ ದ್ವಥ ಕ್ರಮಗಳನ್ನು ಕ್ವೆಗೊಳ್ಳಲು ಮುಂದಾಗಿದೆ ಎಂದರು ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಬಾಕಿ ಉಳಿದಿದ್ದ ಆದಾಯ ತಾರದ ಆಸ್ತಿಗಳ ಸಮಸ್ಯೆಯಿಂದ ಹಲವಾರು ಬ್ಯಾಂಕ್ಗಳು ಹೊರಬಂದಿವೆ ಎಂದರು ಬ್ಯಾಂಕಿಂಗ್ ವಲಯದಲ್ಲಿ ಉತ್ತಮ ನಿಯಂತ್ರಣ ವ್ಯವಸ್ಥೆಯನ್ನು ತರಲು ಸರ್ಕಾರ ಹೆಚ್ಚಿನ ಪ್ರಯತ್ನ ಮಾಡುತ್ತಿದೆ ಎಂದು ಸಚಿವರು ಹೇಳಿದರು ಶ್ರೇಣೀಕ್ಷತ ಪ್ರಕ್ರಿಯೆಯಲ್ಲಿ ವಿಶ್ಲಾಸವನ್ನು ಹೊಂದುವ ಕುರಿತು ಶ್ರೇಣಿ ಸಂಸ್ದೆಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದರು

ಬಿಜೆಪಿ ಕಾಂಗೆಸ್ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ಜಾರ್ಖಂಡ್ ವಿಕಾಸ್ ಮೋರ್ಚಾ ಸೇರಿದಂತೆ ಹಲವಾರು ರಾಜಕೀಯ ಪಕ್ಷಗಳ ಬಹಿರಂಗ ಪ್ರಚಾರ ಹಾಗೂ ರೋಡ್ ಷೋಗಳು ನಡೆಯುತ್ತಿವೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಕೇಂದ್ರ ಸಚಿವೆ ಸ್ಕೃತಿ ಇರಾನಿ ಇಂದು ಜಾರ್ಖಂಡ್ನ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ಸಭೆಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಉತ್ತರ ಪ್ರದೇಶ ವಿದ್ಯುತ್ ನಿಗಮ ಯಪಿಪಿಸಿಎಲ್ನ ನೌಕರರರು ಇದೀಗ ನಿರಾಳವಾದಂತಾಗಿದೆ ಅಕ್ರಮವಾಗಿ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಡಿಎಚ್ಎಫ್ಎಲ್ನಲ್ಲಿ ತೊಡಗಿಸಿರುವ ಯಪಿಪಿಸಿಎಲ್ ನೌಕರರ ಹಣವನ್ನು ಸುರಕ್ಷಿತವಾಗಿ ಹಿಂದಿರುಗಿಸುವುದಾಗಿ ಉತ್ತರ ಪ್ರದೇಶ ಸರ್ಕಾರ ಲಿಖಿತ ಖಾತ್ರಿಯನ್ನು ನೀಡಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಮಾರ್ ಹೊರಡಿಸಿರುವ ಆದೇಶದಲ್ಲಿ ಯುಪಿಪಿಸಿಎಲ್ ನೌಕರರ ಭವಿಷ್ಯ ನಿಧಿ ಹಣವನ್ನು ಹಿಂದಿರುಗಿಸಲು ಒಂದು ವೇಳಿ ದಿಎಚ್ಎಫ್ಎಲ್ ವಿಫಲವಾದಲ್ಲಿ ಯಪಿಪಿಸಿಎಲ್ ತನ್ನ ಇತರ ಮೂಲಗಳಿಂದ ಹಣವನ್ನು ಭರಿಸಲಿದೆ ಎಂದು ತಿಳಿಸಲಾಗಿದೆ ಹಾಗೂ ಒಂದು ವೇಳೆ ಯುಪಿಪಿಸಿಎಲ್ ಈ ಹಣವನ್ನು ನೌಕರರಿಗೆ ನೀಡಲು ಸಾಧ್ಯವಾಗದಿದ್ದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಭವಿಷ್ಯ ನಿಧಿ ಹಣವನ್ನು ನೌಕರರು ಪಡೆಯುವಂತೆ ಮಾಡಲಿದೆ ಅಲ್ಲದೆ ಅದಕ್ಕಾಗಿ ಸರ್ಕಾರ ಯುಪಿಪಿಸಿಎಲ್ಗೆ ಸಾಲವನ್ನು ನೀಡಲಿದೆ ಎಂದು ತಿಳಿಸಿರುವುದಾಗಿ ನಮ್ಮ ಆಕಾಶವಾಣಿ ಬಾತ್ಲೀದಾರರು ವರದಿ ಮಾಡಿದ್ದಾರೆ

ಈ ಹಗರಣವನ್ನು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಿದೆ

ಅಹ್ರಾರ್ ಸೇತುವೆ ಬಳಿಯ ರಡೀದ್ ಬೀದಿಯಲ್ಲಿ ಫರ್ಷಣೆ ತೀವ್ರವಾಗಿದ್ದು ಸೇನಾ ಪಡೆಗಳು ಅದನ್ನು ನಿಯಂತ್ರಿಸಲು ರಬ್ಬರ್ ಬುಲೆಟ್ಗಳನ್ನು ಬಳಸಿದ್ದಾರೆ